ಆ ಮೂಲಕ ದೇಶದ ಕೋಟ್ಯಂತರ ಜನರನ್ನು ಸಶಕ್ತಗೊಳಿಸಬೇಕಿದೆ ಎಂದು ಹೇಳಿದರು ಟೆಲಿಕಾಂ ಉಪಕರಣ ವಿನ್ಯಾಸ ಅಭಿವೃದ್ದಿ ಮತ್ತು ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಬೇಕೆಂದು ಅವರು ಕರೆ ನೀಡಿದರು ಹ್ಯಾಂಡ್ಸೆಟ್ಗಳ ಜಾಗದಲ್ಲಿ ಗ್ಯಾಡ್ಜೆಟ್ಗಳನ್ನು ಬಳಸುವ ಸಂಸ್ಕೃತಿ ಬೆಳೆಯುತ್ತಿದೆ ಇದು ತಂತ್ರಜ್ಞಾನ ಮೇಲ್ದರ್ಜೆಗೇರಿರುವುದಕ್ಕೆ ನಿದರ್ಶನ ಎಂದು ಹೇಳಿದ ಅವರು ವಿದ್ಯುನ್ಮಾನ ತ್ಯಾಜ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಕಾರ್ಯಪಡೆಗಳನ್ನು ಸ್ದಾಪಿಸಬೇಕು ಹಾಗೂ ವರ್ತುಲ ಆರ್ಥಿಕತೆಯನ್ನು ಸೃಷ್ಟಿ ಮಾಡಬೇಕು ಎಂದು ಹೇಳಿದರು ಮೊಬೈಲ್ ತಂತ್ರಜ್ಞಾನದ ನೆರವಿನಿಂದ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಬಡವರು ಹಾಗೂ ದೀನದಲಿತರು ಉತ್ತಮ ಪ್ರಯೋಜನವನ್ನು ಪಡೆದುಕೊಂಡರು ದೇಶದ ಡಿಜಿಟಲ್ ಬಳಕೆಯ ಸಾಮರ್ಥ್ಯ ಅಗಾಧವಾಗಿದೆ ಎಂದು ಪ್ರಧಾನಮಂತ್ರಿ ಮೋದಿ ಅಭಿಪ್ರಾಯಪಟ್ಟರು

ಕರ್ನಾಟಕ ಆಂಧ್ರಪ್ರದೇಶ ಗೋವಾ ಗುಜರಾತ್ ಹರಿಯಾಣ ಕೇರಳ ತೆಲಂಗಾಣ ತ್ರಿಪುರಾ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿವೆ

ಒಂದು ರಾಷ್ಟ್ರ ಒಂದು ಪದಿತರ ಚೀಟಿ ವ್ಯವಸ್ದೆ ಫಲಾನುಭವಿಗಳಿಗೆ ದೇಶದ ಯಾವುದೇ ಪ್ರದೇಶದಲ್ಲಿ ಆಹಾರಧಾನ್ಯ ಪಡೆಯಲು ಅನುಕೂಲ ಕಲ್ಪಿಸುತ್ತದೆ ವಿಶೇಷವಾಗಿ ಹೊರ ರಾಜ್ಯಗಳಲ್ಲಿ ದುಡಿಯುವ ವೆಲಸೆ ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ಪದಿತರ ಪಡೆಯಲು ಈ ವ್ಯವಸ್ಥೆ ನೆರವಾಗಲಿದೆ ನವದೆಹಲಿಯ ಸಂಸದ್ ಮಾರ್ಗದಲ್ಲಿ ನೂತನ ಸಂಸತ್ ಕೆಟ್ಟಡ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ ಮೋದಿ ನಾಳೆ ಶಂಕುಸ್ಲಾಪನೆ ನೆರೆವೇರಿಸಲಿದ್ದಾರೆ ಹೊಸ ಕಟ್ಟಡವು ಆತ್ಮ ನಿರ್ಭರ ಭಾರತದ ದೂರದ್ಬಷ್ಟಿಯ ಒಂದು ಭಾಗವಾಗಿದೆ ಮತ್ತು ಸ್ವಾತಂತ್ರ್ವದ ನಂತರ ಮೊದಲ ಬಾರಿಗೆ ಜನರ ಸಂಸತ್ತನ್ನು ನಿರ್ಮಿಸುವ ಒಂದು ಹೆಗ್ಗುರುತಾಗಿದೆ

ಹೊಸ ಸಂಸತ್ತಿನ ಕಟ್ಟಡವು ಆಧುನಿಕ ಅತ್ಯಾಧುನಿಕ ಮತ್ತು ದಕ್ಷತೆಯಿಂದ ಕೂಡಿರುತ್ತದೆ ಪ್ರಸ್ತುತ ಸಂಸತ್ತಿನ ಪಕ್ಕದಲ್ಲಿಯೇ ತ್ರಿಕೋನ ಆಕಾರದ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದ್ದು ಹೆಚ್ಚಿನ ಭದ್ರತಾ ಸೌಲಭ್ಯಗಳನ್ನು ಒಳಗೊಂಡಿದೆ

ಹೊಸ ಕಟ್ಟಡದ ಒಳಾಂಗಣವು ನಮ್ಮ ಪ್ರಾದೇಶಿಕ ಕಲೆಗಳು ಕರಕುಶಲ ವಸ್ತುಗಳು ಜವಳಿ ಮತ್ತು ವಾಸ್ತುಶಿಲ್ಪದ ಭಾರತೀಯ ಸಂಸ್ಸ್ತಿತಿ ಮತ್ತು ವೈವಿಧ್ಯತೆಯ ಸಮೃದ್ದ ಮಿಶ್ರಣವನ್ನು ಪ್ರದರ್ಶಿಸಲಿದೆ ವಿನ್ಯಾಸ ಯೋಜನೆಯು ಭವ್ಯವಾದ ಕೇಂದ್ರ ಸಾಂವಿಧಾನಿಕ ಗ್ಯಾಲರಿ ಸ್ಥಳವನ್ನು ಒಳಗೊಂಡಿದ್ದು ಇದಕ್ಕೆ ಸಾರ್ವಜನಿಕರು ಪ್ರವೇಶಿಸಬಹುದಾಗಿದೆ ಹೊಸ ಸಂಸತ್ತಿನ ಕಟ್ಟಡದ ನಿರ್ಮಾಣವು ಸಂಪದ್ಬರಿತ ದಕ್ಷ ಹಸಿರು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಜತೆಗೆ ಪರಿಸರ ಸ್ನೇಹಿ ಉದ್ಯೋಗಾವಕಾಶಗಳನ್ನು ಸ್ಪಷ್ಟಿಸುತ್ತದೆ ಮತ್ತು ಆರ್ಥಿಕ ಪುನರುಜ್ಜೀವನಕ್ಕೆ ಸಹಕರಿಸುತ್ತದೆ

ಪ್ರತಿಭಟನೆ ನಡೆಸುವ ಬದಲು ತಮ್ಮ ಯಾವುದೇ ಸಂದೇಹಗಳ ನಿವಾರಣೆಗೆ ಸರ್ಕಾರದೊಂದಿಗೆ ಚರ್ಚೆ ನಡೆಸುವಂತೆ ಮುಷ್ಕರ ನಿರತ ರೈತರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅನುಮೋದಿಸಿರುವ ಕೃಷಿ ಸುಧಾರಣಾ ಕಾಯ್ದೆಗಳ ವಿರುದ್ದ ಬೆಂಗಳೂರಿನಲ್ಲಿಂದು ರೈತರು ಬಾರುಕೋಲು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಇದೇ ವಿಷಯದ ಬಗ್ಗೆ ನಿನ್ನೆ ಬಂದ್ ಕೂಡ ನಡೆಸಲಾಗಿತ್ತು ಪ್ರತಿಭಟನೆಯನ್ನು ಇಂದೂ ಕೂಡ ಮುಂದುವರಿಸಿರುವುದು ಸರಿಯಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂತಹ ಪ್ರತಿಭಟನೆಗಳಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುವ ಬಗ್ಗೆ ಗಮನಿಸಬೇಕು ಎಂದು ಸೂಚಿಸಿದರು ಕರ್ನಾಟಕದ ಕೃಷಿ ಸಚಿವ ಬಿ

ಪಾಟೀಲ್ ಮಾತನಾದಿ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳ ವಾಸ್ತವಾಂಶಗಳ ಬಗ್ಗೆ ರೈತ ಸಮುದಾಯಕ್ಕೆ ಮನದಟ್ಟು ಮಾಡಲು ತಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ರಾಜ್ಯ ಪ್ರವಾಸ ಆರಂಭಿಸುವುದಾಗಿ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದ್ಯ ನಡೆದಿರುವ ವಿಧಾನಮಂದಲ ಅಧಿವೇಶನ ಪೂರ್ಣಗೊಂಡ ತರುವಾಯ ಈ ಪ್ರವಾಸ ಕೈಗೊಳ್ಳುವುದಾಗಿ ತಿಳಿಸಿದರು ದೆಹಲಿಯಲ್ಲಿ ಪ್ರತಿಷ್ಠಿತ ಸೆಂಟ್ರಲ್ ವಿಸ್ತಾ ಯೋಜನೆಗೆ ಶಂಕುಸ್ಠಾಪನೆ ನೆರವೇರಿಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಗೆ ಚಂದ್ರಶೇಖರ್ರಾವ್ ಅಭಿನಂದನೆ ಸಲ್ಲಿಸಿದ್ದಾರೆ

ದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಪ್ರೋತ್ಪಾಹಿಸಲು ಕೇಂದ್ರ ಸರ್ಕಾರ ಒಂದು ಸಾವಿರ ಖೇಲೋ ಇಂಡಿಯಾ ಸಣ್ಣ ಕೇಂದ್ರಗಳನ್ನು ಆರಂಭಿಸಲಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ

ಕ್ರೀಡಾಪಟುಗಳನ್ನು ಪ್ರೋತ್ಪಾಹಿಸಲು ಹಾಗೂ ನಿವೃತ್ತಿಯ ನಂತರವೂ ಅವರಿಗೆ ನೆರವಾಗಲು ಹಲವು ಯೋಜನೆ ಹಮ್ಮಿಕೊಂಡಿದೆ ದೇಶಾದ್ಯಂತ ಒಂದು ಸಾವಿರ ಖೇಲೋ ಇಂಡಿಯಾ ಸಣ್ಣ ಕೇಂದ್ರಗಳನ್ನು ತೆರೆದು ಅದರಲ್ಲಿ ನಿವ್ವತ್ತ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲಾಗುವುದು ಎಂದು ಹೇಳಿದರು ಕ್ರೀಡೆಗಳಲ್ಲಿ ಭಾರತೀಯರು ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಹಾಗೂ ಅದಕ್ಕೆ ತಕ್ಕ ಪ್ರೋತ್ಸಾಹ ನೀಡುವ ಕಾರ್ಯವನ್ನು ನೀಡುವುದು ಅತ್ಯಗತ್ಯವಾಗಿದೆ ಎಂದರು ಕ್ರೀಡಾ ಅಭಿರುಚಿಯ ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೈಗಾರಿಕೆಗಳು ಉದ್ದಿಮೆದಾರರು ಹಾಗೂ ವಾಣಿಜ್ಯ ವಹಿವಾಟುದಾರರು ಕೈಜೋಡಿಸಬೇಕೆಂದು ಸಚಿವ ಕಿರಣ್ ರಿಜಿಜು ಒತ್ತಾಯಿಸಿದರು ರಾಜಸ್ಥಾನದಲ್ಲಿ ನಡೆದ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಪರವಾಗಿ ವಿಶ್ಲಾಸ ವ್ಯಕ್ತಪಡಿಸಿರುವ ರೈತರು ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಧನ್ಯವಾದ ಎಂದು ಪಕ್ವದ ಅಧ್ಯಕ್ಷ ಜೆ

ನಡ್ಡಾ ಹೇಳಿದ್ದಾರೆ ಸೇನಾ ಮುಖ್ಯಸ್ಡ ಜನರಲ್ ಎಂ

ನರವಣೆ ಅವರು ಇಂದಿನಿಂದ ಸೌದಿ ಅರೇಬಿಯಾ ಮತ್ತು ಯುನ್ವೆಟೆಡ್ ಅರಬ್ ಎಮಿರೈಟ್ಸ್ಗೆ ಭೇಟಿ ನೀಡಲಿದ್ದಾರೆ ಭೇಟಿಯ ಸಮಯದಲ್ಲಿ ಈ ಎರಡು ದೇಶಗಳ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ